ನೀರಾವರಿಗಾಗಿ ವಿದ್ಲುತ್ ಪೂರೈಸುವ ಕಿಸಾನ್ ಸೂರ್ಯೋದಯ ಯೋಜನೆಯನ್ನು ಇತ್ತೀಚೆಗೆ ಗುಜರಾತ್ ಮುಖ್ಯಮಂತ್ರಿ ವಿಜಯರೂಪಾಣಿ ಪ್ರಕಟಿಸಿದ್ದರು

ಇದೇ ವೇಳೆ ಯುಎನ್ ಮೆಹ್ತಾ ಹೃದ್ರೋಗ ಹಾಗೂ ಸಂಶೋಧನಾ ಕೇಂದ್ರದೊಂದಿಗೆ ಸಹಭಾಗಿತ್ವ ಹೊಂದಿರುವ ಮಕ್ಕಳ ಹೃದ್ರೋಗ ಆಸ್ಪತ್ರೆಯನ್ನು ಪ್ರಧಾನ ಮಂತ್ರಿ ಉದ್ವಾಟಿಸಲಿದ್ದಾರೆ ಅಹ್ನದಾಬಾದ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟೆಲಿಕಾರ್ಡಿಯಾಲಜಿಗೆ ಸಂಬಂಧಿಸಿದ ಮೊಬ್ಲೆಲ್ ಅಪ್ಲಿಕೇಷನ್ಗೂ ಪ್ರಧಾನಿ ಚಾಲನೆ ನೀಡಲಿದ್ದಾರೆ ಗಿರ್ನರ್ ಬೆಟ್ಟ ಪ್ರದೇಶದ ಸೌಂದರ್ಯ ಸವಿಯಲು ಅನುಕೂಲವಾಗುವ ರೋಪ್ ವೇ ಯನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಿ ಉದ್ವಾಟಿಸಲಿದ್ದಾರೆ

ಅವುಗಳ ಪೈಕಿ ಐದು ರಾಜ್ಯಗಳು ಸರಕು ಮತ್ತು ಸೇವಾ ತೆರಿಗೆಯ ಪರಿಹಾರದಲ್ಲಿ ಯಾವುದೇ ಕೊರತೆ ಇರಲಿಲ್ಲ

ಜಾಗತಿಕ ತ್ಯೆಲ ಮತ್ತು ಅನಿಲ ವಲಯದಲ್ಲಿ ಭಾರತ ಅತ್ನಂತ ಪ್ರಮುಖ ಪಾಲುದಾರನಾಗಿದ್ಲು

ದುರ್ಗಾಷ್ಠಮಿ ಪೂಜೆಯ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಬಲವಾಗಿ ಪ್ರತಿಪಾದಿಸಿರುವ ಮಹಿಳೆಯರ ರಕ್ಷಣೆ ಈ ಪಬ್ಬದ ಮೂಲಕ ಪ್ರತಿಬಿಂಬಿತವಾಗಿದೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿರುವ ರಾಷ್ಟಪತಿ ಈ ಸಂದರ್ಭದಲ್ಲಿ ಎಲ್ಲರೂ ಮಹಿಳೆಯರ ಅಭ್ಯುದಯ ಹಾಗೂ ಗೌರವಕ್ಕೆ ಮಾತೃಶಕ್ತಿಗೆ ತಲೆಬಾಗಬೇಕು ಎಂದು ಹೇಳಿದ್ದಾರೆ ದುಷ್ಪಶಕ್ತಿಯ ವಿರುದ್ಧ ಹೋರಾಡಲು ದೇವಿ ದುರ್ಗೆ ಎಲ್ಲ ದೇವಾನುದೇವತೆಗಳ ಶಕ್ತಿಯನ್ನು ಒಗ್ಗೂಡಿಸಿಕೊಂಡರೆಂಬ ನಂಬಿಕೆಯಿದೆ ಇದರಿಂದ ಕ್ಲಿಷ್ಠಕರ ಪರಿಸ್ತಿತಿಯನ್ನು ಎದುರಿಸಲು ಒಗ್ಗಟ್ಟನಿಂದ ಸಾಧ್ಯ ಎಂಬ ಸಂದೇಶ ದೊರೆಯುತ್ತದೆ ಎಂದು ಕೋವಿಂದ್ ತಿಳಿಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆ ಸಮೀಸುತ್ತಿದ್ದಂತೆಯೇ ವಿವಿಧ ರಾಜಕೀಯ ಪಕ್ಷಗಳ ಪ್ರಚಾರ ತಾರಕ್ಕೇರಿದೆ ಪಕ್ಷಗಳ ಸ್ಟಾರ್ ಪ್ರಚಾರಕರು ತಮ್ಮ ಅಭ್ಯರ್ಥಿಗಳ ಪರ ಅಂತಿಮ ಮತ ಯಾಚನೆಯಲ್ಲಿ ನಿರತರಾಗಿದ್ದಾರೆ ಮೊದಲ ಹಂತದ ಹಿರಂಗ ಪ್ರಚಾರಕ್ಕೆ ಸೋಮವಾರ ಅಂತಿಮ ದಿನವಾಗಿದೆ

ಈಗ ಕೊರೊನಾ ಜಾಗೃತಿ ಸಂದೇಶವನ್ನು ಕೇಳೋಣ

ಕಳೆದ ಜನವರಿಯಲ್ಲಿ ಮಣೆಯ ಪ್ರಯೋಗಾಲಯವೊಂದರಲ್ಲಿ ಕೇವಲ ಒಂದು ಪರೀಕ್ಷೆ ನಡೆಸಲಾಗಿತ್ತು

ಕೇಂದ್ರ ಸರ್ಕಾರದ ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ಲ ಕಾರ್ಯತಂತ್ರದಿಂದ ಹೆಚ್ಚಿನ ಚೇತರಿಕೆ ಪ್ರಮಾಣ ಮತ್ತು ಸಾವಿನ ಸಂಖ್ಯೆ ಇಳಿಮುಖಕ್ಕೆ ಕಾರಣವಾಗಿದೆ

ಇದು ಜಾಗತಿಕವಾಗಿ ಅತಿ ಕಡಿಮೆ ಪ್ರಮಾಣವಾಗಿದೆ

ಈ ನಿಟ್ಟನಲ್ಲಿ ಪೂರ್ವ ಸಿದ್ದತೆಯ ಚಟುವಟಿಕೆಗಳನ್ನು ಪ್ರಾರಂಭಿಸಿದೆ ಲಸಿಕೆ ಪರಿಚಯಿಸಿದ ಆರಂಭಿಕ ಹಂತದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಕೇಂದ್ರಗಳ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ನೀಡಲು ಯೋಜಿಸಲಾಗಿದೆ ಆದ್ಲತೆಯ ಮೇರೆಗೆ ಇತರ ಗುಂಪುಗಳು ಮತ್ತು ಜನಸಂಖ್ಯೆಯನ್ನು ಹಂತ ಹಂತವಾಗಿ ಒಳಪಡಿಸಲಾಗುತ್ತದೆ

ಇಂದು ನಡೆಯಲಿರುವ ಡಬಲ್ ಹೆಡರ್ ನ ಮೊದಲ ಪಂದ್ವದಲ್ಲಿ ಕೋಲ್ಕೊತಾ ನೈಟ್ ರೈಡರ್ಸ್ ಮತ್ತು ಡಲ್ಲಿ ಕ್ಯಾಪಿಟಲ್ಲ್ ಹಾಗೂ ದ್ವಿತೀಯ ಪಂದ್ಯದಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ